ಈ ಪ್ರವಾಸದಲ್ಲಿ ಅವರು ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲಿದ್ದಾರೆ

ಅಲ್ಲದೆ ವಿವಿಧ ಕ್ಷೇತ್ರಗಳಲ್ಲಿ ಉತ್ತಮ ಕೊಡುಗೆ ನೀಡಿರುವ ಕುಮಾರ ಮಂಗಲಂ ಬಿರ್ಲಾ ಪ್ರಮೋದ್ ಕುಮಾರ್ ಮಿಶ್ರಾ ಮತ್ತು ಸಿತಾಕಾಂತ್ ಮೋಹಪಾತ್ರ ಅವರನ್ನು ಗೌರವಿಸಲಿದ್ದಾರೆ ಇದಲ್ಲದೇ ರಾಷ್ಷಪತಿಯವರು ರೂರ್ಕೆಲಾ ಉಕ್ಕಿನ ಸ್ಟಾವರದಲ್ಲಿ ಸೂಪರ್ ಸ್ವೆಷಾಲಿಟ ಆಸ್ಪತ್ರೆಯೊಂದನ್ನು ಸಹ ಉದ್ಘಾಟಿಸಲಿದ್ದಾರೆ

ನಾಳೆ ದೆಹಲಿಗೆ ಹಿಂತಿರುಗುವ ಮುನ್ನ ಪುರಿಯಲ್ಲಿರುವ ಜಗನ್ನಾಥ್ ಮಂದಿರಕ್ಕೆ ಭೇಟ ನೀಡಿ ಪ್ರಾರ್ಥನೆ ಸಲ್ಲಿಸಲಿರುವ ರಾಮನಾಥ್ ಕೋವಿಂದ್ ಕೊನಾರ್ಕ್ನಲ್ಲಿ ಭಾರತೀಯ ತೈಲ ಪ್ರತಿಷ್ಠಾನ ಟ್ರಸ್ಟ್ ಇಂಟರ್ಪ್ರಿಟೇಷನ್ ಕೇಂದ್ರಕ್ಕೂ ಭೇಟ ನೀಡಲಿದ್ದಾರೆ

ಶ್ರಧಾನಮಂತ್ರಿ ನರೇಂದ್ರ ಮೋದಿ ಇಂದು ಅಸ್ವಾಂನ ಬೊಕಾಖತ್ನಲ್ಲಿ ಚುನಾವಣಾ ರ್ನಾಲಿ ಉದ್ದೇಶಿಸಿ ಭಾಷಣ ಮಾಡಲಿದ್ದಾರೆ ಉಳಿದಂತೆ ಎನ್ಡಿಎ ಮೈತ್ರಿಕೂಟದ ಹಲವಾರು ಹಿರಿಯ ನಾಯಕರುಗಳು ಸಹ ಇಂದು ವಿವಿಧೆಡೆಗಳಲ್ಲಿ ಸಾರ್ವಜನಿಕ ಸಭೆ ನಡೆಸಿ ತಮ್ನ ಪಕ್ಷದ ಅಭ್ಯರ್ಥಿಗಳ ಪರ ಮತಯಾಚಿಸಲಿದ್ದಾರೆ ಇನ್ನು ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕಿ ಪ್ರಿಯಾಂಕ ಗಾಂಧಿ ಅಸ್ಸಾಂನ ಉತ್ತರ ಭಾಗದಲ್ಲಿ ಮೂರು ರ್ನಾಲಿಗಳನ್ನು ನಡೆಸಲಿದ್ದಾರೆ ಉಳಿದಂತೆ ಸ್ನಳೀಯ ಪ್ರಾದೇಶಿಕ ಪಕ್ಷಗಳ ಶ್ರಮುಖ ನಾಯಕರು ಸಹ ವಿವಿಧೆಡೆಗಳಲ್ಲಿ ಚುನಾವಣಾ ಪ್ರಚಾರ ಕೈಗೊಳ್ಳಲಿದ್ದಾರೆ

ಚುನಾವಣೆ ನಡೆಯಲಿರುವ ಅಸ್ತಾಂನ ಗುವಾಹಟಿಯಲ್ಲಿ ಕಾಂಗ್ರಸ್ ಪಕ್ಷ ತನ್ನ ಪ್ರಣಾಳಿಕೆ ಬಿಡುಗಡೆ ಮಾಡಿದೆ ಅದರಲ್ಲಿ ತಮಗೆ ಮತ ನೀಡಿದಲ್ಲಿ ನಾಗರಿಕ ಕಾಯ್ದೆ ತಿದ್ನುಪಡಿ ಜಾರಿಗೆ ಬರದಂತೆ ಮಾಡುವುದಾಗಿ ಆಶ್ವಾಸನೆ ನೀಡಿದೆ

ಪಕ್ಷದ ಹಲವಾರು ನಾಯಕರೆದುರು ಹಿರಿಯ ನಾಯಕ ರಾಹುಲ್ ಗಾಂಧಿ ಪ್ರಣಾಳಿಕೆ ಬಿಡುಗಡೆ ಮಾಡಿದರು

ಈ ಪ್ರಣಾಳಿಕೆ ಅಸ್ಲಾಂ ಜನತೆಯ ಸಂಸ್ಕತಿ ಭಾಷೆ ಮತ್ತು ಸ್ವಂತಿಕೆಯನ್ನು ರಕ್ಷಿಸಲಿದೆ ಎಂದು ರಾಹುಲ್ ಗಾಂಧಿ ಹೇಳಿದ್ದಾರೆ

ಕೋವಿಡ್ ಪ್ರಕರಣಗಳನ್ನು ನಿಯಂತ್ರಿಸಲು ಜನರಲ್ಲಿನ ನಡವಳಕೆಯಲ್ಲಿ ಬದಲಾವಣೆಯನ್ನು ತರಲು ಅಗತ್ಯ ಕ್ರಮಗಳನ್ನು ಸರ್ಕಾರಗಳು ಉತ್ತೇಜಿಸಬೇಕೆಂದು ಸಚಿವಾಲಯ ಸೂಚಿಸಿದೆ ಕೇಂದ್ರ ಗೃಹ ಕಾರ್ಯದರ್ಶಿ ಅಜಯ್ ಬಲ್ಲಾ ಅವರು ಎಲ್ಲಾ ರಾಜ್ಲಗಳ ಮುಖ್ಯ ಕಾರ್ಯದರ್ಶಿಗಳು ಹಾಗೂ ಕೇಂದ್ರಾಡಳತ ಪ್ರದೇಶಗಳ ಮುಖ್ಯಸ್ಥರಿಗೆ ಬರೆದಿರುವ ಪತ್ರದಲ್ಲಿ ಈ ವಿಷಯವನ್ನು ತಿಳಿಸಿದ್ದಾರೆ ಸೋಂಕು ಹರಡದಂತೆ ಮುಂಜಾಗ್ರತೆ ಪ್ರಕರಣಗಳು ಹೆಚ್ಚಾಗಿರುವ ವಲಯಗಳಲ್ಲಿ ಮಾರ್ಗಸೂಚಿಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸುವ ಅಗತ್ತತೆಯನ್ನು ಅವರು ಒತ್ತಿ ಹೇಳಿದ್ದಾರೆ ಮಾಸ್ಕ್ ಧರಿಸುವುದು ಪದೇ ಪದೇ ಕೈ ತೊಳೆಯುವುದು ಸಾಮಾಜಿಕ ಅಂತರ ಕಾಯ್ದುಕೊಳ್ಳುವುದು ಅತ್ಯಗತ್ಯ ಎಂದು ಅವರು ತಿಳಿಸಿದ್ದಾರೆ

ಹೊಸ ಮೈಲುಗಲ್ಲು ಸ್ವಾಪಿಸಿದೆ

ರಾಜ್ಯ ಅಪರ ಮುಖ್ಯ ಕಾರ್ಯದರ್ಶಿ ಹಾಗೂ ಅಭಿವೃದ್ಧಿ ಆಯುಕ್ತರು ರಾಜ್ಯದ ನೋಡೆಲ್ ಅಧಿಕಾರಿಯಾಗಿದ್ದು ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರದೊಂದಿಗೆ ಸಮನ್ನಯ ನಡೆಸಲಿದ್ದಾರೆ ಎಂದು ಅಧಿಕೃತ ಪ್ರಕಟಣೆ ತಿಳಿಸಿದೆ

ಬಾದಿ ಮತ್ತು ಗ್ರಾಮೋದ್ಲೋಗಗಳ ಮಂಡಳಿ ಕೆವಿಐಸಿ ಒಂದು ನೂರು ವಿಶೇಷ ವಿನ್ಲಾಸದ ಮುಜೀಬ್ ಜಾಕೇಟ್ಗಳನ್ನು ಪೂರೈಸಿದ್ದು ಪ್ರಧಾನಮಂತ್ರಿ ಅವರ ಭೇಟಿಯ ವೇಳೆ ಎಲ್ಲಾ ಗಣ್ಣರ ಉಡುಗೆಯಾಗಿರಲಿದೆ ಬಾಂಗ್ಲಾದೇಶದ ರಾಷ್ಷಪಿತಾ ಎಂದೇ ಬ್ಲಾತರಾಗಿರುವ ಬಂಗಬಂಧು ಶೇಖ್ ಮುಜೀಬಿರ್ ರೆಹಮಾನ್ ಅವರು ಧರಿಸುತ್ತಿದ್ದ ಉಡುಪು ಮುಜೀಬ್ ಜಾಕೇಟ್ ಎಂದೇ ಜನಪ್ರಿಯವಾಗಿದೆ

ವಿರಾಟ್ ಕೊಹ್ಲಿ ಸರಣಿಶ್ರೇಷ್ಣ ಹಾಗೂ ಭುವನೇಶ್ವರ್ ಕುಮಾರ್ ಪಂದ್ಯಶ್ರೇಷ್ಣ ಗೌರವಗಳಿಗೆ ಭಾಜನರಾದರು

ಬರ್ಮಿಂಗ್ಹ್ಲಾಮ್ನಲ್ಲಿ ನಡೆಯುತ್ತಿರುವ ಆಲ್ ಇಂಗ್ಲೆಂಡ್ ಓಪನ್ ಬ್ಲಾಡ್ತಿಂಟನ್ ಚಾಂಪಿಯನ್ಶಿಪ್ನಲ್ಲಿ ಭಾರತದ ಅಗ್ರಮಾನ್ನ ಆಟಗಾರ್ತಿ ಪಿ

ಸಿಂಧು ನಿರಾಸೆ ಅನುಭವಿಸಿದ್ದಾರೆ ನಿನ್ನೆ ನಡೆದ ಮಹಿಳೆಯರ ಸಿಂಗಲ್ಲಿ ಸೆಮಿಫ್ಲೆನಲ್ ಪಂದ್ಲದಲ್ಲಿ ಪಿ

ನವದೆಹಲಿಯಲ್ಲಿ ನಡೆಯುತ್ತಿರುವ ಐಎಸ್ಎಸ್ಎಫ್ ವಿಶ್ವಕಪ್ ಕೂಟಿಂಗ್ ಚಾಂಪಿಯನ್ಶಿಪ್ನಲ್ಲಿ ಯುವ ಆಟಗಾರ್ತಿ ಯಶಸ್ವಿನಿ ದೇಸ್ವಾಲ್ ಅವರು ಭಾರತಕ್ಕೆ ಮೊದಲ ಚಿನ್ನದ ಪದಕ ಗೆದ್ದುಕೊಟ್ಟದ್ದಾರೆ